ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಟ್ರಂಪ್ ವಿರುದ್ದ ಗೆಲುವಿನ ಹಾದಿಯಲ್ಲಿ ಡೆಮಾಕ್ರಾಟ್ ಅಭ್ಯರ್ಥಿ ಜೋ ಬ್ಲೆಡೆನ್ ಮುನ್ನಡೆ ಐಐಟಿ ಪದವೀಧರರು ದೇಶದ ಜನಸಾಮಾನ್ಗರ ಅಗತ್ಯಗಳನ್ನು ಗುರುತಿಸಿ ಅವುಗಳಿಗೆ ತಂತ್ರಜ್ಞಾನ ಪರಿಹಾರ ಒದಗಿಸಬೇಕು ಮತ್ತು ತಳಮಟ್ಟದಲ್ಲಿ ಬದಲಾವಣೆಗಳನ್ನು ತರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ನೀಡಿದ್ದಾರೆ

ತಂತ್ರಜ್ಞರ ಹೊಸ ಪರಿಕಲ್ಪನೆಗಳು ಮತ್ತು ಅನುಶೋಧನೆಗಳ ಅನುಷ್ಠಾನಕ್ಕೆ ಪೂರಕ ಪರಿಸರ ಸ್ವಜಿಸಲಾಗಿದೆ ಭಾರತವು ಈ ನೆಲದ ಯುವ ಸಮುದಾಯಕ್ಕೆ ಸರಾಗವಾಗಿ ಉದ್ದಮ ವ್ಯವಹಾರ ನಡೆಸುವ ಪರಿಸರ ನಿರ್ಮಿಸಲು ಬದ್ದವಾಗಿದೆ ಇದರಿಂದ ಯುವ ಸಮುದಾಯ ಹೊಸ ಅನುಶೋಧನೆಗಳ ಮೂಲಕ ಕೋಟ್ನಂತರ ಜನರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯವಾಗಲಿದೆ ಎಂದು ಪ್ರಧಾನಮಂತ್ರಿ ನುಡಿದರು ಬಿಪಿಒ ಉದ್ದಮ ಸೇರಿದಂತೆ ಇತರೆ ಸೇವಾದಾರರಿಗೆ ಇರುವ ಬಿಗಿ ಮಾರ್ಗಸೂಚಿಗಳನ್ನು ಸರಳಗೊಳಿಸಿ ನಿರ್ಬಂಧಗಳನ್ನು ತೊಡೆದುಹಾಕಲಾಗಿದೆ ಬಿಪಿಒ ಉದ್ದಮಕ್ಕೆ ಬ್ಹಾಂಕ್ ಖಾತರಿ ಸೇರಿದಂತೆ ವಿವಿಧ ಅಗತ್ವಗಳನ್ನು ಪೂರೈಸಲು ಇದ್ದ ಷರತ್ತುಗಳಿಗೆ ವಿನಾಯಿತಿ ನೀಡಲಾಗಿದೆ ಐಟಿ ಉದ್ಲಮಕ್ಕೆ ನೀಡಲಾಗಿದ್ದ ವರ್ಕ್ ಫ್ರಂ ಹೋಮ್ ರೀತಿಯ ಅವಕಾಶಗಳನ್ನು ತೆಗೆದುಹಾಕಲಾಗಿದ್ದು ಇದರಿಂದ ಐಟಿ ವಲಯ ಜಾಗತಿಕವಾಗಿ ಸ್ಪರ್ಧಾತ್ಸಕವಾಗಲು ಮತ್ತು ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳು ಸಿಗುವಂತೆ ಮಾಡಲಾಗಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ಕಾರ್ಹೋರೇಟ್ ತೆರಿಗೆ ಕಡಿಮೆಯಿರುವ ರಾಷ್ಷಗಳ ಪಟ್ಲಯಲ್ಲಿ ಭಾರತವು ಸೇರಿದೆ

ಪೇಟೆಂಟ್ ಮತ್ತು ಟ್ರೇಡ್ ಮಾರ್ಕ್ ನೋಂದಣಿಯಲ್ಲಿ ಅವು ಉತ್ತಮ ಸಾಧನೆ ಮಾಡುತ್ತಿವೆ ಎಂದು ನರೇಂದ್ರ ಮೋದಿ ತಿಳಿಸಿದರು

ವಾಲ್ಲೀಕಿ ನಗರ ರಾಮ್ನಗರ್ ಸಿಮ್ರಿ ಭಕ್ತಿಯಾರ್ಪುರ್ ಮತ್ತು ಮಹಿಷಿ ನಕ್ಲಲ್ಪೀಡಿತ ಕ್ಷೇತ್ರಗಳಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿತ್ತು

ಭಾರತೀಯ ಬಾಹ್ವಕಾಶ ಸಂಶೋಧನಾ ಸಂಶ್ವೆ ಇಸ್ತೋ ಇಂದು ಪೃಥ್ವಿ ಪರಿವೀಕ್ಷಣಾ ಉಪಗ್ರಹದ ಯಶಸ್ವಿ ಉಡಾವಣೆ ನಡೆಸಿದೆ

ಅದು ನಿರ್ದಿಷ್ಟ ಪಥದಲ್ಲಿ ನಿಖರವಾಗಿ ಬಾಹ್ಯಾಕಾಶ ನೆಲೆಯತ್ತ ತೆರಳಿತು ಎಂದು ಇಸ್ರೋ ವಿಜ್ಞಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ

ತಕ್ಷಣವೇ ಇಸ್ತೋ ವಿಜ್ಞಾನಿಗಳ ತಂಡ ಉಪಗ್ರಹವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಇಸೋ ಮುಖ್ಯಸ್ಥ ಡಾ ಕೆ ಸಿವನ್ ವಿಜ್ಞಾನಿಗಳು ಇಂಜಿನಿಯರ್ಗಳು ಮತ್ತು ತಂತ್ರಜ್ಞರ ತಂಡವನ್ನು ಅಭಿನಂದಿಸಿದ್ದಾರೆ ಇದು ದೀಪಾವಳಿ ಹಬ್ಬದ ಸಂಭ್ರಮಾಚರಣೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ

ಅಮೆರಿಕ ಅಧ್ವಕ್ಷೀಯ ಹುದ್ದೆಗೆ ನಡೆಯುತ್ತಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಡೆಮಾಕಾಟ್ ಅಭ್ವರ್ಥಿ ಜೋ ಬೈಡೆನ್ ಗೆಲುವಿನ ಪಥದಲ್ಲಿ ಮುನ್ನಡೆಯುತ್ತಿದ್ದಾರೆ

ಈ ಸಂಖ್ಯೆಗೆ ಸಮೀಪದಲ್ಲಿ ಜೋ ಬೈಡೆನ್ ಮುನ್ನಡೆ ಸಾಧಿಸುತ್ತಿದ್ದಾರೆ

ಸಾಂಕ್ರಾಮಿಕ ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿಯ ಪಜ್ ಯಾತ್ರೆಗೆ ಗಣನೀಯ ಬದಲಾವಣೆಗಳನ್ನು ತರಲಾಗಿದೆ ಭಾರತ ಮತ್ತು ಸೌದಿ ಅರೇಬಿಯಾದಲ್ಲಿ ಯಾತ್ರಿಗಳ ವಾಸ್ತವ್ದ ಅವಧಿ ಸಾರಿಗೆ ಆರೋಗ್ಯ ಮತ್ತು ಇತರೆ ಸೌಲಭ್ಯಗಳ ವಿಷಯದಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಎಂದು ಕೇಂದ್ರ ಅಲ್ಲಸಂಬ್ಯಾತ ವ್ಹವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ತಿಳಿಸಿದ್ದಾರೆ

ಆಸಕ್ತರು ಆನ್ಲೈನ್ ಆಫ್ಲೈನ್ ಅಥವಾ ಹಜ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು

ಕಳೆದ ಮಾರುಕಟ್ಟೆ ಹಂಗಾಮಿಗೆ ಹೋಲಿಸಿದರೆ ಈ ಬಾರಿ ಭತ್ತ ಖರೀದಿಯಲ್ಲಿ ಗಣನೀಯ ಏರಿಕೆಯಾಗಿದೆ

ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ತಮಿಳುನಾಡು ಉತ್ತರಾಖಂಡ ಚಂಡೀಗಢ ಜಮ್ನು ಮತ್ತು ಕಾತ್ಗೀರ ಕೇರಳ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಭತ್ತ ಖರೀದಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ